ಿಂ ಚಾಲನಾ ಪರವಾನಗಿ ವಿತರಣೆಯಲ್ಲಿ ನಿಯಮಾವಳಗಳ ಸಡಿಲಿಕೆಗೆ ಕ್ರಮ ಸಚಿವ ಪ್ರಿಯಾಂಕ್ ಖರ್ಗೆ ಭರವಸೆ

ಕುಮಾಸ್ವಾಮಿ ಹೇಳಿದ್ದಾರೆ

ಮನೆಯನ್ನು ಕಾಲಮಿತಿಯೊಳಗೆ ಗುಣಮಟ್ಟ ಕಾಯ್ದುಕೊಂಡು ನಿರ್ಮಿಸುವಂತೆ ಸೂಚನೆ ನೀಡಲಾಗಿದೆ ಎಲ್ಲರಿಗೂ ಮನೆ ಒದಗಿಸಿ ಕೊಡಬೇಕು ಎಂಬುದು ಸರ್ಕಾರದ ಉದ್ದೇತಿ ಎಂದರು ಸಾಲ ಮನ್ನಾ ಯೋಜನೆಯಿಂದ ಅಭಿವೃದ್ಧಿ ಕುಂಠಿತವಾಗಿಲ್ಲ ರೈತರ ಸಮಸ್ಕೆ ನಿವಾರಣೆ ಮತ್ತು ಬೆಂಗಳೂರು ನಗರ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿದೆ ಎಂದು ತಿಳಿಸಿದರು

ಕಿಸಾನ್ ಸಮ್ಮಾನ್ ಯೋಜನೆಯಡಿ ರೈತರಿಗೆ ನೆರವಾಗಲು ಕಾಂಗ್ರೆಸ್ ಆಡಳಿತ ನಡೆಸುತ್ತಿರುವ ರಾಜ್ಯಗಳು ಸಹಕರಿಸುತ್ತಿಲ್ಲ ಎಂದು ಕೇಂದ್ರ ಕೃಷಿ ಖಾತೆ ರಾಜ್ಯ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ದೂರಿದ್ದಾರೆ

ಕೇಂದ್ರ ಸಚಿವ ಗಜೇಂದ್ರಸಿಂಗ್ ಶೇಖಾವತ್ ರೈತರೊಂದಿಗೆ ಸಂವಾದ ನಡೆಸಿದರು

ಚಿತ್ತಾಪುರ ತಾಲೂಕಿನ ಗುಂಡುಗುರ್ತಿ ಗ್ರಾಮದಲ್ಲಿ ನಿನ್ನೆ ವಿವಿಧ ಅಭಿವೃದ್ದಿ ಕಾಮಗಾರಿಗೆ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದ ಅವರು ಈ ಹಿಂದಿನ ಕಾಂಗ್ರೆಸ್ ಹಾಗೂ ಈಗಿನ ಸಮಿಶ್ರ ಸರ್ಕಾರ ಜಾರಿಗೆ ತಂದ ಮಾತೃಪೂರ್ಣ ಕೃಷಿ ಭಾಗ್ಯ ಅನ್ನಭಾಗ್ವದಂತ ಹಲವಾರು ಯೋಜನೆಗಳು ಜನಸಮಾನ್ದರಿಗೆ ತಲುಪಿಸಲಾಗಿದೆ ಜೊತೆಗೆ ಉದ್ದಿಮೆದಾರರಿಗೆ ಅವರಿಗೆ ಅನುಕೂಲಕರವಾದ ವಾತಾವರಣ ನಿರ್ಮಿಸಿ ಬಂಡವಾಳ ಆಕರ್ಷಣೆಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳದರು

ಚಾಲನಾ ಪರವಾನಗಿ ವಿತರಣೆಗೆ ಸಂಬಂಧಿಸಿದ ಕೆಲ ನಿಯಮಾವಳಿಗಳನ್ನು ಸಡಿಲಿಸಲು ಕೋರಿಕೆ ಬಂದಿದ್ದು ಈ ಕುರಿತು ಮಂಗಳವಾರ ಸಾರಿಗೆ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸುವುದಾಗಿ ಅವರು ಭರವಸೆ ನೀಡಿದರು

ಪರಮೇಶ್ವರ್ ನಾಯಕ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟನ ಸೂಚನೆ ನೀಡಿದ್ದಾರೆ ಗದಗ ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ನಿನ್ನೆ ಜಿಲ್ಲೆಯ ಬರ ನಿರ್ವಹಣೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಪ್ರಗತಿ ಪರಿಶೀಲನೆ ನಡೆಸಿ ನಂತರ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ಆಶಯದಂತೆ ರೈತರಿಗೆ ಸಮಸ್ಥೆಯಾಗದಂತೆ ಜೆಲ್ಲೆಯ ಬರ ನಿರ್ವಹಣೆಯಲ್ಲಿ ಯಾವುದೇ ಗೊಂದಲಕ್ಷೆ ಅವಕಾಶ ಕೊಡದೇ ಬರ ಸಮಸ್ಥೆಗಳ ನಿವಾರಣೆಗೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದರು

ನಂತರ ಪ್ರದೇಶ ಸಮಾಚಾರ ಮುಂದುವರಿಯುತ್ತದೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಸಮಾನವಾಗಿ ಯೋಚಿಸಿ ಜಾಣ್ನೆಯಿಂದ ಬೆಳೆಸಿ ಬದಲಾವಣೆಗೆ ಆವಿಷ್ಠರಿಸಿ ಎಂಬ ಧ್ವೇಯ ವಾಕ್ಟದೊಂದಿಗೆ ನಿನ್ನೆ ಅಂತಾರಾಷ್ಷೀಯ ಮಹಿಳಾ ದಿನ ಆಚರಿಸಲಾಯಿತು

ಮಹಿಳಾ ಸಬಲಿಕರಣ ಹಾಗೂ ಸಮಾಜದ ಏಳಿಗೆಗೆ ಶ್ರಮಿಸಿದವರನ್ನು ಗುರುತಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವಾಲಯ ನೀಡುವ ಈ ಪ್ರಶಸ್ತಿ ದೇತದಲ್ಲಿ ಮಹಿಳೆಗೆ ನೀಡಲಾಗುವ ಅತ್ಯುನ್ನತ ಪ್ರಶಸ್ತಿಯಾಗಿದೆ

ಈ ಸಾಧನೆಗಾಗಿ ಸಂದ ಪುರಸ್ನಾರದ ಕುರಿತು ಪುಷ್ಪಾ ಅವರು ಆಕಾಶವಾಣಿಯೊಂದಿಗೆ ತಮ್ನ ಸಂತಸ ಹಂಚಿಕೊಂಡದ್ದು ಹೀಗೆ

ಜಗತ್ತಿನ ಅತ್ಯಂತ ಮೌಲ್ಯಯುತವಾದ ಸ್ಟಾನ ತಾಯ್ತನವಾಗಿದ್ದು ಮಹಿಳೆ ಮಾನವೀಯ ಅಂತಃಕರಣದ ಸಾಕ್ಷಿ ಸ್ವರೂಪವಾಗಿದ್ದಾಳೆ ಎಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಅಂತಾರಾಷ್ಷೀಯ ಮಹಿಳಾ ದಿನದ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಅಂತಾರಾಷ್ಷೀಯ ಮಹಿಳಾ ದಿನದ ಅಂಗವಾಗಿ ನಾಳೆ ಭಾನುವಾರ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳ ಮಧ್ಯ ಸಂಚರಿಸುವ ಬಿ ಆರ್ ಟಿ ಎಸ್ ಚಿಗರಿ ಬಸ್ತುಗಳಲ್ಲಿ ಎಲ್ಲಾ ವರ್ಗದ ಹೆಣ್ಣು ಮಕ್ಕಳಿಗೆ ಉಚಿತ ಪ್ರಯಾಣ ಸೌಲಭ್ಣ ಕಲ್ಪಿಸಲಾಗಿದೆ ಎಂದು ಬಿ ಆರ್ ಟಿ ಎಸ್ ವ್ಯಮ್ಥಾಪಕ ನಿರ್ದೇಶಕ ರಾಜೇಂದ್ರ ಚೋಳನ್ ಹೇಳಿದ್ದಾರೆ

ಚಾಮರಾಜನಗರ ಜಿಲ್ಲೆ ವಿಜಯಪುರ ರಾಯಚೂರು ದಾವಣಗೆರೆ ಹಾವೇರಿ ಕಲಬುರಗಿ ಸೇರಿದಂತೆ ರಾಜ್ಜದ ವಿವಿಧೆಡೆ ಮಹಿಳಾ ದಿನ ಆಚರಿಸಿದ ವರದಿಗಳಾಗಿವೆ

ಪಾಟೀಲ್ ಹೇಳಿದ್ದಾರೆ

ದಾಳಿಂಬೆಗಳಂತಹ ತೋಟಗಾರಿಕೆ ಬೆಳೆಗಳಿಗೆ ಹೆಸರುವಾಸಿಯಾಗಿರುವ ಈ ಪ್ರದೇಶ ಇನ್ನಷ್ಟು ಅಭಿವೃದ್ದಿ ಹೊಂದಲಿದೆ ಎಂದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ಸಾಲ ಮನ್ನಾ ಯೋಜನೆಯಿಂದ ಅಭಿವೃದ್ದಿ ಕುಂಠಿತವಾಗಿಲ್ಲ ರೈತರ ಸಮಸ್ಥೆ ನಿವಾರಣೆಗೆ ಸರ್ಕಾರದ ಪ್ರಥಮ ಆದ್ದತೆ ಮುಖ್ಯಮಂತ್ರಿ ಎಚ್

ಿ ಚಾಲನಾ ಪರವಾನಗಿ ವಿತರಣೆಯಲ್ಲಿ ನಿಯಮಾವಳಗಳ ಸಡಿಲಿಕೆಗೆ ಕ್ರಮ ಸಚಿವ ಪ್ರಿಯಾಂಕ್ ಖರ್ಗೆ ಭರವಸೆ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು